ಪ್ರಧಾನಮಂತ್ರಿ ನರೇಂದ್ರ ಮೋದಿ

ನಿಗಮಕ್ಕೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ ಸುಸ್ತಿರ ನಗರಾಭಿವೃದ್ದಿ ಮತ್ತು ನವೀಕರಿಸಬಹುದಾದ ಇಂಧನ ವಲಯ ಕೇಂದ್ರೀಕರಿಸಿ ಹಣಕಾಸು ಹಾಗೂ ತಾಂತ್ರಿಕ ಸಹಕಾರ ಕುರಿತ ಒಪ್ಸಂದಗಳಿಗೆ ಭಾರತ ಮತ್ತು ಜರ್ಮನಿ ಸಹಿ

ಈ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮಾತನಾಡಿದ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಂಸದರು ಕೇವಲ ಒಂದು ಪಕ್ಷದ ಅಥವಾ ಒಂದು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವವರಲ್ಲ ಅವರು ಸಂವಿಧಾನದ ತತ್ವಗಳನ್ನು ಜಾರಿಗೊಳಿಸಬೇಕಾದ ಟ್ರಸ್ವಿಗಳು ಎಂದರು ಜನರು ಅದರಲ್ಲೂ ವಿಶೇಷವಾಗಿ ಬಡವರು ಹಾಗೂ ಶೋಷಿತರು ತಮ್ಮ ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳಿಂದ ಪರಿಹಾರಗಳನ್ನು ಬಯಸುತ್ತಾರೆ ಎಂದರು ಉಪರಾಷ್ಟ ಪತಿ ಹಾಗೂ ರಾಜ್ಯಸಭೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಮಾತನಾಡಿ ಸರ್ಕಾರ ಹೆಚ್ಚು ಸ್ಪಂದನಾಶೀಲವಾಗಬೇಕಾದರೆ ಪ್ರತಿಪಕ್ಷಗಳು ಹೆಚ್ಚು ಹೊಣೆಗಾರಿಕೆಯಿಂದ ಕೆಲಸ ನಿರ್ವಹಿಸಬೇಕಿದೆ ಎಂದು ಕರೆ ನೀಡಿದರು ಸಂಸದರು ಸಂಸತ್ತಿನ ಕಲಾಪಕ್ಕೆ ಅದ್ದಿ ಮಾಡುವ ಬದಲು ವಿಷಯಗಳ ಬಗ್ಗೆ ಚರ್ಚೆ ಸಮಾಲೋಚನೆ ನಡೆಸಿ ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿರುವುದರಿಂದ ತಮ್ಮ ಸರ್ಕಾರಕ್ಕೆ ಏನೂ ನಷ್ವವಿಲ್ಲ ಆದರೆ ದೇಶಕ್ಕೆ ಬಹುದೊಡ್ಡ ನಷ್ಟವಾಗಲಿದೆ ಎಂದರು ಲೋಕಸಭೆ ಮತ್ತು ರಾಜ್ಯಸಭೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವನ್ನು ಬಲವಾಗಿ ಪ್ರತಿಪಾದಿಸಿದ ಪ್ರಧಾನಮಂತ್ರಿಗಳು ದುರ್ಬಲರು ಮತ್ತು ಶೋಷಿತರ ಪರವಾಗಿ ಧ್ಲನಿ ಎತ್ತುವುದು ಪ್ರತಿಯೊಬ್ಬ ಸಂಸದನ ಅದ್ಯ ಕರ್ತವ್ಯ ಎಂದು ಹೇಳಿದರು ಪ್ರತಿಯೊಬ್ಬ ಸಂಸದರೂ ಜನಸಾಮಾನ್ಯರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸಬೇಕು ಮತ್ತು ಸರ್ಕಾರ ಜನರ ಕಲ್ಯಾಣಕ್ಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಬೇಕು ಎಂದು ಪ್ರಧಾನಿ ತಿಳಿಸಿದರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ನಿನ್ನೆ ಅತ್ಯುತ್ತಮ ಸಂಸದೀಯ ಪಟು ಪ್ರಶಸ್ತಿಗಳನ್ನು ಪಡೆದ ಸಂಸದರನ್ನು ರಾಜ್ಯಸಭೆಯಲ್ಲಿಂದು ಅಭಿನಂದಿಸಲಾಯಿತು ಸಭಾಪತಿ ಎಂ ವೆಂಕಯ್ಯನಾಯ್ಡು ವಿಷಯ ಪ್ರಸ್ತಾಪಿಸಿ ಪ್ರಶಸ್ತಿ ಪಡೆದ ಪ್ರತಿಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಮತ್ತು ಮಾಜಿ ಉಪಸಭಾಪತಿ ಡಾ ನಜ್ಮಾ ಹೆಫ್ತುಲ್ಲಾ ಅವರು ಸಂಸತ್ನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಲಿ ಪ್ರತಿಪಕ್ಷದ ನಾಯಕ ಮತ್ತು ಮಾಜಿ ಉಪಸಭಾಪತಿ ಅವರು ಪ್ರತಿಷ್ಣಿತ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಪ್ರಶಸ್ತಿ ಪಡೆದ ಲೋಕಸಭಾ ಸಂಸದರ ಕೊಡುಗೆಯನ್ನು ಸಭಾಪತಿ ಇದೇ ವೇಳೆ ಸ್ಮರಿಸಿದರು

ಸಾಲದ ಸುಳಿಗೆ ಸಿಲುಕಿರುವ ಬ್ಯಾಂಕ್ ಎಲ್ಐಸಿಗೆ ತನ್ನ ಆಯ್ಲ ಷೇರುಗಳನ್ನು ಮಾರಾಟ ಮಾಡಲಿದೆ ಇದರಿಂದಾಗಿ ಎಲ್ಐಸಿ ಹಾಗು ಐದಿಬಿಐ ಎರಡೂ ಆರ್ಥಿಕವಾಗಿ ಸದ್ವಥವಾಗಲಿವೆ ಮತ್ತು ಗೃಹ ನಿರ್ಮಾಣಕ್ಕೆ ಸಾಲದ ನೆರವು ನೀಡುವುದು ಹಾಗೂ ಮ್ಯೂಚುಯಲ್ ಫೆಂಡ್ಗಳಲಿ ಕೆಲಸ ನಿರ್ವಹಿಸಲಿವೆ

ಸಂಸತ್ ಭವನದ ಅವರಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯ ಹಾಗೂ ದೇಶದ ಹಿತದ್ವಷ್ಟಿಯಿಂದ ಮಹತ್ಸವೆನಿಸಿರುವ ಈ ಮಸೂದೆಯ ಅಂಗೀಕಾರಕ್ಕೆ ಬೆಂಬಲ ನೀಡಬೇಕು

ಪರಿಶಿಷ್ನ ಜಾತಿ ಮತ್ತು ಪಂಗಡದ ಮೇಲಿನ ದೌರ್ಜನ್ಯ ತಡೆ ತಿದ್ದುಪದಿ ಮಸೂದೆಯಲ್ಲಿ ಹಿಂದೆ ಇದ್ದ ಮೂಲ ಅಂಶಗಳನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ನಡೆಯುತ್ತಿರುವ ಸಂಸತ್ ಅಧಿವೇಶನವದಲ್ಲೇ ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಲಾಗುವುದು ತಮ್ಮ ಸರ್ಕಾರ ದಲಿತರ ಪರವಾಗಿದ್ದು ಅವರ ಹಕ್ಕುಗಳ ರಕ್ಷಣೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದರು ಈ ನಡುವೆ ಸದನದಲ್ಲಿ ಇಂದು ಕಡ್ಡಾಯವಾಗಿ ಹಾಜರಾಗುವಂತೆ ಬಿಜೆಪಿ ಲೋಕಸಭಾ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸ್ಡಾನಮಾನ ಒದಗಿಸುವ ಮಸೂದೆ ಹಾಗೂ ರಾಷ್ಟೀಯ ವೈದ್ಯಕೀಯ ಆಯೋಗ ಮಸೂದೆ ಸೇರಿದಂತೆ ಪ್ರಮುಖ ವಿಧೇಯಕಗಳು ಲೋಕಸಭೆಯಲ್ಲಿಂದು ಮಂಡನೆಯಾಗುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ನೀಡಲಾಗಿದೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಒದಗಿಸುವಂತೆ ಒತ್ತಾಯಿಸಿ ಟಿಡಿಪಿ ಸಂಸದರು ಸಂಸತ್ ಭವನ ಸಂಕೀರ್ಣದಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ತಮ್ಮ ಬೇಡಿಕೆಗಳನ್ನು ಹೊತ್ತ ಫಲಕಗಳನ್ನು ಹಿಡಿದು ಸಂಸದರು ಘೋಷಣೆಗಳನ್ನು ಕೂಗಿದರು ಸಂಸತ್ನಲ್ಲಿ ಈಗಾಗಲೇ ಈ ವಿಷಯ ಪ್ರಸ್ತಾಪಿಸಲಾಗಿದ್ದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಅನೇಕ ಕೇಂದ್ರ ಸೆಚಿವರನ್ನು ಭೇಟಿ ಮಾಡಿರುವುದಾಗಿ ಪಕ್ಷದ ಸಂಸದ ಜಯದೇವ್ ಗಲ್ತಾ ತಿಳಿಸಿದರು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕಾಗಿ ಸುಪ್ರೀಂಕೋರ್ಟ್ ಮೊರೆ ಹೋಗಲು ಆಲೋಚಿಸುತ್ತಿರುವುದಾಗಿ ಅವರು ಹೇಳಿದರು ಸುಸ್ತಿರ ನಗರಾಭಿವ್ವದ್ದಿ ಮತ್ತು ನವೀಕರಿಸಬಹುದಾದ ಇಂಧನ ವಲಯವನ್ನು ಕೇಂದ್ರೀಕರಿಸಿ ಭಾರತ ಮತ್ತು ಜರ್ಮನಿ ಹಣಕಾಸು ಹಾಗೂ ತಾಂತ್ರಿಕ ಸಹಕಾರ ಕುರಿತ ಒಪ್ಪಂದಗಳಿಗೆ ಸಹಿ ಹಾಕಿವೆ

ನವದೆಹಲಿಯಲ್ಲಿ ನಿನ್ನೆ ಭಾರತ ಜರ್ಮನ್ ದ್ವಿಪಕ್ಷೀಯ ಅಭಿವೃದ್ದಿ ಸಹಕಾರದದಿ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಮತ್ತು ಭಾರತದಲ್ಲಿನ ಜರ್ಮನ್ ರಾಯಭಾರಿ ಮಾರ್ಟಿನ್ ನೇ ಒಪ್ಪಂದಗಳಿಗೆ ಸಹಿ ಹಾಕಿದರು

ಕೇಂದ್ರ ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಮಿಷನ್ ಸೋಲಾರ್ ಚಕ್ರ ಯೋಜನೆಯನ್ನು ಆರಂಭಿಸಿದೆ

ಈ ಖಾತೆಯ ರಾಜ್ಯ ಸಚಿವರಾದ ಗಿರಿರಾಜ್ ಸಿಂಗ್ ರಾಜ್ಯಸಭೆಗೆ ನಿನ್ನೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಸೋಲಾರ್ ಚಕ್ರ ಫಟಕಗಳನ್ನು ಗ್ರಾಮೋದ್ಯಮಗಳಾಗಿ ವರ್ಗೀಕರಿಸಲಾಗಿದೆ

ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮಧ್ಯ ಏಷ್ಯಾ ದೇಶಗಳಾದ ಕಜಕ್ಸ್ತಾನ್ ಕಿರ್ಗಿಸ್ತಾನ್ ಹಾಗೂ ಉಜ್ಬೇಕಿಸ್ತಾನ್ ಪ್ರವಾಸಕ್ಕಾಗಿ ಇಂದು ತೆರಳಿದರು ವಿದೇಶಾಂಗ ಸಚಿವರಾದ ನಂತರ ಸುಷ್ಮಾ ಸ್ವರಾಜ್ ಅವರು ಈ ದೇಶಗಳಿಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದಾರೆ ಕಜಕಸ್ತಾನ ರಾಜಧಾನಿ ಅಸ್ತಾನದಲ್ಲಿ ಅಲ್ಲಿನ ವಿದೇಶಾಂಗ ಸಚಿವ ಕೈರತ್ ಅಬ್ದ್ರಾಖಮನೋವ್ ಅವರೊಂದಿಗೆ ಸುಷ್ಮಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ಭಾರತ ಮತ್ತು ಕಜಕಸ್ತಾನ ನಿಕಟ ಕಾರ್ಯತಂತ್ರ ಪಾಲುದಾರಿಕೆ ಮತ್ತು ಬಹು ಆಯಾಮದ ಸಂಬಂಧಗಳನ್ನು ಹೊಂದಿವೆ ಕಿರ್ಗಿಸ್ತಾನ್ನಲ್ಲೂ ಅಲ್ಲಿನ ವಿದೇಶಾಂಗ ಸಚಿವ ಎರ್ಲಾನ್ ಅಬ್ದಿಲ್ದಯೇವ್ ಅವರೊಂದಿಗೆ ಸಮಾಲೋಚನೆ ನಡೆಸಲಿರುವ ಸುಷ್ಮಾ ಸ್ವರಾಜ್ ಅವರು ಆದೇಶದ ನಾಯಕತ್ವದೊಂದಿದೆ ಮಾತುಕತೆ ನಡೆಸಲಿದ್ದಾರೆ

ಅಲ್ಲದೆ ಅಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ